ರಾಷ್ಟವಾಗುವ ವಿಶ್ವಾಸ ಪ್ರಧಾನಮಂತ್ರಿ ನರೇಂದ್ರ ಮೋದಿ

ಸಚಿವ ಸುರೇಶ್ಕುಮಾರ್ ಸೂಚನೆ ನಾಡಿದ್ದು

ಬಳಿ ನಿಗದಿಯಾಗಿರುವ ಮುಖ್ಯ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಭಾಗಿ

ಇಂಗ್ಲಿಷ್ ದ್ಯೆನಿಕವೊಂದಕ್ಕೆ ನೀಡಿದ ಸಂದರ್ಶನದಲ್ಲಿ ಅವರು ಒಟ್ಲಾರೆ ವಿಶಾಲ ಆರ್ಥಿಕ ಸುಸ್ತಿರತೆ ಖಾತ್ರಿಪಡಿಸುವುದರ ಜೊತೆಗೆ ಸಕಾಲದಲ್ಲಿ ಆರ್ಥಿಕತೆಯನ್ನು ಉತ್ತೇಜಿಸಲು ಎಲ್ಲ ಕ್ರಮ ಕ್ಲೆಗೊಳ್ಲಲಾಗುವುದು ಎಂದಿದ್ದಾರೆ

ಕೋವಿಡ್ ಸಂಕಷ್ಷದಿಂದ ದೇಶಾದ್ಲಂತ ನಾಗರಿಕರು ತೊಂದರೆಗೀಡಾಗಿದ್ದಾರೆ ಸರ್ಕಾರ ಹಾಗೂ ಸಾರ್ವಜನಿಕರು ಒಗ್ಗೂಡಿ ಸಂಕಷ್ನದ ವಿರುದ್ದ ಹೋರಾಡುತ್ತಿದ್ದು ಕೋವಿಡ್ನಿಂದ ಉಂಟಾದ ನಪ್ಪ ಭರಿಸಲು ಮುಂದಿನ ವರ್ಷ ಹಲವು ಪರಿಣಾಮಕಾರಿ ಕ್ರಮಗಳನ್ನು ಕೈಗೊಳ್ಳಲಾಗುವುದು ಎಂದು ಪ್ರಧಾನಮಂತ್ರಿ ತಿಳಿಸಿದ್ದಾರೆ

ಜೈಶಂಕರ್ ಅಧ್ಯಕ್ಷತೆಯಲ್ಲಿ ವಿಡಿಯೋ ಕಾನ್ವರೆನ್ಸ್ ಮೂಲಕ ನಡೆಯಿತು ಕಜಕ್ಸ್ತಾನ ತಜಿಕಿಸ್ತಾನ ತುಕ್ಕೇನಿಸ್ತಾನ ಮತ್ತು ಉಜ್ಲೇಕಿಸ್ತಾನದ ವಿದೇಶಾಂಗ ಸಚಿವರು ಸಭೆಯಲ್ಲಿ ಪಾಲ್ಗೊಂಡಿದ್ದರು ಆಫ್ವಾನಿಸ್ತಾನದ ನಿಯೋಜಿತ ವಿದೇಶಾಂಗ ಸಚಿವರು ಸಹ ವಿಶೇಷ ಪ್ರತಿನಿಧಿಯಾಗಿ ಭಾಗವಹಿಸಿದ್ದರು

ಭಾರತ ಈ ರಾಷ್ಟಗಳಿಗೆ ಇಂಧನ ಐಟಿ ಆರೋಗ್ಡ ರಕ್ಷಣೆ ಶಿಕ್ಷಣ ಮತ್ತು ಕೃಷಿ ವಲಯದ ಅಭಿವೃದ್ದಿ ಯೋಜನೆಗಳಿಗೆ ಒಂದು ಬಿಲಿಯನ್ ಅಮೆರಿಕನ್ ಡಾಲರ್ ನೆರವು ಘೋಷಿಸಿರುವುದನ್ನು ಆ ರಾಷ್ಟಗಳು ಸ್ವಾಗತಿಸಿದವು ಯೋಧರ ಅಭಿವೃದ್ದಿಯನ್ನು ಬಾತ್ರಿಪಡಿಸುವುದರ ಜೊತೆಗೆ ಸೇನೆಗಳ ಸಾಮರ್ಥ್ಯ ವೃದ್ದಿಗೂ ಸರ್ಕಾರ ಹೆಚ್ಚಿನ ಆದ್ದತೆ ನೀಡಿದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹೇಳಿದ್ದಾರೆ ದೆಹಲಿಯಲ್ಲಿ ನಿನ್ನೆ ಸೇನಾ ಕಮಾಂಡರ್ಗಳ ಸಮಾವೇತ ಉದ್ದೇಶಿಸಿ ಮಾತನಾಡಿದ ಅವರು ಸೇನೆಯ ಅಗತ್ಯಗಳನ್ನು ಈಡೇರಿಸಲು ಹಾಗೂ ಸಾಮರ್ಥ್ಲ ವೃದ್ದಿಗೆ ಯಾವುದೇ ರೀತಿಯ ಹಣಕಾಸಿನ ಅಡತಡೆ ಇಲ್ಲ ಎಂದರು ಕೇಂದ್ರೀಯ ಸತಸ್ನ ಮೊಲೀಸ್ ಪಡೆ ಪೊಲೀಸ್ ಪಡೆ ಹಾಗೂ ಸೇನೆಯ ನಡುವೆ ಹೆಚ್ಚಿನ ಸಮನ್ನಯತೆ ಇದೆ ಅವು ಜಮ್ನು ಮತ್ತು ಕಾಶ್ೀರದಲ್ಲಿ ಸ್ಟಿರ ಮತ್ತು ಶಾಂತಿಯ ವಾತಾವರಣ ನಿರ್ಮಿಸಲು ಶ್ರಮಿಸುತ್ತಿವೆ ಎಂದು ಅವರು ಹೇಳಿದರು ಭಟಂಡಾದಲ್ಲಿರುವ ಅಖಿಲ ಭಾರತ ವೈದ್ಯಕೀಯ ವಿಜ್ಞಾನಗಳ ಸಂಸ್ವೆಯಲ್ಲಿ ಕ್ಷಕಿರಣ ರೋಗ ಪತ್ತೆ ಸೌಲಭ್ಯವನ್ನು ನಿನ್ನೆ ಡಿಜಿಟಲ್ ಮ್ನವಸ್ಥೆ ಮೂಲಕ ಕೇಂದ್ರದ ಆರೋಗ್ಗ ಸಚಿವ ಡಾ ಹರ್ಷವರ್ಧನ್ ಉದ್ವಾಟಿಸಿದರು ಜೊತೆಗೆ ಎಂಬಿಬಿಎಸ್ ವಿದ್ಯಾರ್ಥಿ ನಿಲಯವನ್ನು ಅವರು ಲೋಕಾರ್ಪಣೆ ಮಾಡಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಡಾ ಹರ್ಷವರ್ಧನ್ ಭಟಂಡಾದಲ್ಲಿ ಏಮ್ಸ್ ಸಂಸ್ಥೆ ಆರಂಭವಾಗುತ್ತಿರುವುದರಿಂದ ಆ ಭಾಗದಲ್ಲಿ ಆರೋಗ್ಯ ರಕ್ಷಣಾ ವೃತ್ತಿಪರರ ಕೊರತೆ ನೀಗಲಿದೆ ಎಂದು ಹೇಳಿದರು ನೂತನ ಏಮ್ಸ್ ಸಂಸ್ಥೆ ಇಲ್ಲಿಯ ಜನತೆಗೆ ಸೂಪರ್ ಸ್ವೆತಾಲಿಟ ಆರೋಗ್ಯ ರಕ್ಷಣಾ ಸೌಲಭ್ಯಗಳನ್ನು ಒದಗಿಸುತ್ತದೆ ಜೊತೆಗೆ ಈ ಭಾಗದಲ್ಲಿ ಬಹುದೊಡ್ಡ ಪ್ರಮಾಣದಲ್ಲಿ ವೈದ್ಯರು ಮತ್ತು ಇತರ ಆರೋಗ್ಯ ಕಾರ್ಯಕರ್ತರನ್ನು ಸೃಷ್ಟಿಸಲಿದೆ ಎಂದು ಸಚಿವರು ಹೇಳಿದರು

ಕರ್ನಾಟಕದಲ್ಲಿ ಆನ್ಲೈನ್ ಶಾಲಾ ತರಗತಿಗಳಿಗೆ ತಜ್ಞರ ಸಮಿತಿ ಶಿಫಾರಸ್ಸು ಆಧರಿಸಿ ಸರ್ಕಾರ ಸೂಚಿಸಿರುವ ನಿಯಮಗಳನ್ನು ಶಾಲೆಗಳು ಉಲ್ಲಂಘಿಸಬಾರದೆಂದು ಕರ್ನಾಟಕ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವ ಸುರೇಶ್ಕುಮಾರ್ ಎಚ್ಗರಿಕೆ ನೀಡಿದ್ದಾರೆ ಈ ನಿಯಮಗಳನ್ನು ಕಟ್ಲುನಿಟ್ಲಾಗಿ ಪಾಲಿಸದಿರುವ ಶಾಲೆಗಳ ಮಾನ್ಗತೆಯನ್ನು ರದ್ದುಪಡಿಸಲಾಗುವುದೆಂದೂ ಸಹ ಸಚಿವರು ಎಚ್ಗರಿಕೆ ನೀಡಿದ್ದಾರೆ ರಾಜ್ಗದ ಕೆಲವು ಶಾಲೆಗಳು ಆನ್ಲ್ಲೆನ್ ತರಗತಿಗಳನ್ನು ಸೂಚಿತ ಅವಧಿಗಿಂತ ಹೆಚ್ಚು ಸಮಯ ನಡೆಸುತ್ತಿರುವುದರಿಂದ ವಿದ್ಯಾರ್ಥಿಗಳ ಆರೋಗ್ಲದ ಮೇಲೆ ದುಷ್ಪರಿಣಾಮವಾಗುತ್ತಿರುವುದಾಗಿ ಕೆಲವು ದೂರುಗಳು ಬಂದಿರುವ ಹಿನ್ನೆಲೆಯಲ್ಲಿ ಸಚಿವರ ಈ ಸೂಚನೆ ಪ್ರಕಟವಾಗಿದೆ

ಉಕ್ಕಿನ ಮನುಷ್ಣ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಜಯಂತಿ ಅಂಗವಾಗಿ ನಾಡಿದ್ದು ಶನಿವಾರ ಗುಜರಾತ್ನ ಕೆವಾಡಿಯಾದಲ್ಲಿ ನಡೆಯಲಿರುವ ರಾಷ್ಷೀಯ ಏಕತಾ ದಿನ ಸಮಾರಂಭದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಭಾಗವಹಿಸಲಿದ್ದಾರೆ ಅಂದು ಅವರು ಏಕತಾ ಪ್ರತಿಮೆಗೆ ಪುಪ್ಪ ನಮನ ಸಲ್ಲಿಸಲಿದ್ದು ಏಕತಾ ಪ್ರತಿಜ್ಞಾವಿಧಿ ದೋಧಿಸಲಿದ್ದಾರೆ ಮತ್ತು ರಾಷ್ಲೀಯ ಏಕತಾ ದಿನದ ಪರೇಡ್ ವೀಕ್ಷಿಸಲಿದ್ದಾರೆ ಅಲ್ಲದೆ ಕೆವಾಡಿಯಾದಿಂದ ವಿಡಿಯೋ ಕಾನ್ವರೆಸ್ಲಿಂಗ್ ಮೂಲಕ ಮಸ್ಲೂರಿಯ ಎಲ್

ಎಸ್ ಎನ್ ಎ ಎ ನಲ್ಲಿನ ಭಾರತೀಯ ನಾಗರಿಕ ಸೇವೆಯ ಪೊಬೇಷನರ್ಸ್ ಗಳನ್ನುದ್ಲೇತಿಸಿ ಪ್ರಧಾನ ಮಂತ್ರಿ ಭಾಷಣ ಮಾಡಲಿದ್ದಾರೆ ಕೆವಾಡಿಯಾದ ಸಮಗ್ರ ಅಭಿವೃದ್ದಿಯ ಭಾಗವಾಗಿ ಶ್ರಧಾನಮಂತ್ರಿ ನರೇಂದ್ರ ಮೋದಿ ವಿವಿಧ ಅಭಿವ್ಯದ್ದಿ ಯೋಜನೆಗಳಿಗೆ ನಾಳೆ ಮತ್ತು ನಾಡಿದ್ದು ಚಾಲನೆ ನೀಡಲಿದ್ದಾರೆ ಇವುಗಳಲ್ಲಿ ಏಕತಾ ಪ್ರತಿಮೆಗೆ ಏಕತಾ ಕ್ರೂಸ್ ಸೇವೆಯ ಉದ್ವಾಟನೆ ಏಕತಾ ಮಾಲ್ ಮತ್ತು ಮಕ್ಕಳ ಪೌಷ್ಲಿಕ ಪಾರ್ಕ್ ಉದ್ವಾಟನೆಯೂ ಸೇರಿದೆ ವಿಶ್ವಸಂಸ್ಥೆಯ ಎಲ್ಲ ಅಧಿಕೃತ ಭಾಷೆಗಳಲ್ಲೂ ಏಕತಾ ಪ್ರತಿಮೆಯ ಅಂತರ್ಜಾಲ ತಾಣವನ್ನು ಪ್ರಧಾನ ಮಂತ್ರಿ ಉದ್ಘಾಟಸಲಿದ್ದಾರೆ ಜತೆಗೆ ಯುನಿಟಿ ಗ್ಲೌ ಉದ್ಯಾನದಲ್ಲಿ ಕೆವಾಡಿಯಾ ಆಪ್ಗೆ ಚಾಲನೆ ನೀಡಲಿದ್ದಾರೆ ಅಹಮದಾಬಾದ್ನ ಸಬರಮತಿ ನದಿ ತಟದಿಂದ ಕೆವಾಡಿಯಾದ ಏಕತಾ ಪ್ರತಿಮೆಯನ್ನು ಸಂಪರ್ಕಿಸಲಿರುವ ಸಮುದ್ರ ವಿಮಾನ ಸೇವೆಗೂ ಪ್ರಧಾನ ಮಂತ್ರಿ ಚಾಲನೆ ನೀಡಲಿದ್ದಾರೆ ಗುಜರಾತ್ನ ಮಾಜಿ ಮುಖ್ಯಮಂತ್ರಿ ಕೇಶೂಭಾಯ್ ಪಟೇಲ್ ಇಂದು ನಿಧನಹೊಂದಿದರು

ಇಂದು ಬೆಳಗ್ಗೆ ತೀವ್ರ ಉಸಿರಾಟದ ಕಾರಣದಿಂದ ಅಹಮ್ನಾದಾಬಾದ್ನ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು